ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ನಿವೃತ್ತ ನ್ವಾಯಾಧೀಶ ಡಿ

ವಿಶ್ವಕ್ಕೆ ಭಯೋತ್ಪಾದನೆ ದೊಡ್ಡ ಬೆದರಿಕೆಯಾಗಿರುವ ಈ ದಿನಗಳಲ್ಲಿ ವಿಶ್ವಶಾಂತಿ ಎಷ್ಟು ಮುಖ್ಯ ಎನ್ನುವುದನ್ನು ಈ ಪ್ರಶಸ್ತಿ ಒತ್ತಿಹೇಳುತ್ತದೆ ಎಂದರು

ಭಯೋತ್ಪಾದನೆ ವಿರುದ್ಧ ಮಾತನಾಡುವುದಪ್ಪೇ ಅಲ್ಲದೆ ಸಂಘಟತರಾಗಿ ಹೋರಾಡಲು ಜಾಗತಿಕ ಸಮುದಾಯಕ್ಕೆ ಸಮಯ ಒದಗಿ ಬಂದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಅವರು ಸೋಲ್ನಲ್ಲಿ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭಾರತ ಮತ್ತು ದಕ್ಷಿಣ ಕೊರಿಯಾ ಭಯೋತ್ಪಾದನೆ ವಿರುದ್ಧದ ಹೋರಾಟಕ್ಕೆ ದ್ವಿಪಕ್ಷೀಯ ಹಾಗೂ ಅಂತಾರಾಷ್ಟೀಯ ಸಮನ್ವಯವನ್ನು ಮತ್ತಷ್ಟು ವೃದ್ಧಿಸಲು ಬದ್ಧವಾಗಿವೆ ಎಂದು ಹೇಳಿದರು ಪುಲ್ವಾಮ ಭಯೋತ್ಪಾದಕ ದಾಳಿ ನಂತರ ಭಾರತಕ್ಕೆ ನೀಡಿದ ಬೆಂಬಲಕ್ಕಾಗಿ ಪ್ರಧಾನಮಂತ್ರಿಯವರು ಅಧ್ಯಕ್ಷ ಮೂನ್ ಅವರನ್ನು ಅಭಿವಂದಿಸಿದರು

ಈ ದೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ವವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಪಾಕಿಸ್ತಾನ ತನ್ನ ನೆಲದಿಂದ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಭಯೋತ್ಪಾದಕರು ನಿಷೇಧಿತ ಭಯೋತ್ಪಾದಕ ಗುಂಪುಗಳು ಹಾಗೂ ಪುಲ್ವಾಮಾ ದಾಳಿಯ ಕಾರಣಕರ್ತರ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಅಂತಾರಾಷ್ವೀಯ ಸಮುದಾಯ ಪಾಕಿಸ್ತಾನದ ಮೇಲೆ ಒತ್ತಡ ಹೇರಿರುವುದು ಅತ್ಯಂತ ಸೂಕ್ತವಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ

ಅಲ್ಲಿಯ ಪ್ರಧಾನಿ ಇಮ್ರಾನ್ ಖಾನ್ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ರಾಷ್ಷೀಯ ಭದ್ರತಾ ಸಮಿತಿ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಪಾಕ್ ಸರ್ಕಾರಿ ವಕ್ತಾರರು ತಿಳಿಸಿದ್ದಾರೆ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧದ ಕ್ರಮಗಳನ್ನು ತೀವ್ರಗೊಳಿಸಲು ಸಹ ಸಭೆ ನಿರ್ಧರಿಸಿದೆ ತನ್ನ ನೆಲದಿಂದ ಕಾರ್ಯಾಚರಣೆಯಲ್ಲಿ ತೊಡಗಿರುವ ಭಯೋತ್ಪಾದಕ ಸಂಘಟನೆಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕೆಂದು ಜಾಗತಿಕ ಒತ್ತಡ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಈ ನಿರ್ಧಾರವೆಂದು ಬಣ್ಣಿಸಲಾಗಿದೆ

ಕಾಶ್ಮೀರಿಗಳು ಹಾಗೂ ಇತರೆ ಅಲ್ಲಸಂಬ್ಯಾತರ ಮೇಲೆ ಸಂಭವಿಸುವ ಹಲ್ಲೆ

ಗುಂಪು ದೌರ್ಜನ್ಯ ಪ್ರಕರಣಗಳ ನಿಗ್ರಹಕ್ಕಾಗಿ ನೇಮಿಸಲಾಗಿರುವ ನೊಡೆಲ್ ಅಧಿಕಾರಿಗಳು ಈಗ ಪುಲ್ವಾಮ ದಾಳ ನಂತರದಲ್ಲಿ ಕಾಶ್ಮೀರಿ ವಿದ್ವಾರ್ಥಿಗಳ ಮೇಲಿನ ಹಲ್ಲೆ ಪ್ರಕರಣಗಳನ್ನು ನಿಗ್ರಹಿಸಬೇಕೆಂದು ನ್ವಾಯಾಲಯ ತಿಳಿಸಿದೆ

ಸಿಂಧೂ ಜಲ ಒಪ್ಪಂದದ ಪ್ರಕಾರ ಪೂರ್ವದ ನದಿಗಳಾದ ಬಿಯಾಸ್ ರಬಿ ಮತ್ತು ಸಟ್ಲೇಜ್ ನದಿಗಳ ನೀರನ್ನು ಕೆಲ ಪರತ್ತುಗಳಿಗೆ ಒಳಪಟ್ಟು ಬಳಬಿಕೊಳ್ಳುವ ಹಕ್ಕನ್ನು ಭಾರತ ಹೊಂದಿದೆ

ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ನ ತ್ರಿವೇಣಿ ಸಂಗಮದಲ್ಲಿಂದು ಕುಂಭಮೇಳ ವೀಕ್ಷಣೆಗೆ ಜಗತ್ತಿನೆಲ್ಲೆಡೆಯಿಂದ ಜನರು ಆಗಮಿಸುತ್ತಿದ್ದಾರೆ

ಅಕ್ಷರ ವಿದ್ವಾಲಯದ ವಿದ್ವಾರ್ಥಿಗಳೊಂದಿಗೆ ಅವರು ಸಂವಾದ ನಡೆಸಲಿದ್ದಾರೆ

ಇವನ ಮೃತದೇಹವನ್ನು ಇನ್ನೂ ವಶಪಡಿಸಿಕೊಳ್ಳಬೇಕಾಗಿದೆ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಕಾರ್ಯಾಚರಣೆ ಆರಂಭಿಸಿದ ನಂತರ ಸೋಷೋರ್ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅಂರ್ತಜಾಲ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ

ಈ ವಿಮಾನಗಳು ಬಾನಂಗಳದಲ್ಲಿ ತಮ್ನ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತಿದೆ

ಜೈನ್ ಅವರನ್ನು ಮೊದಲ ನ್ನಾಯಾಲಯ ನೇಮಿತ ಲೋಕಪಾಲ ಅಥವಾ ಓಂಬುಡ್ಸ್ಮನ್ ಆಗಿ ಸುಪ್ರೀಂಕೋರ್ಟ್ ನೇಮಿಸಿದೆ ರಾಜ್ಯ ಕ್ರಿಕೆಟ್ ಸಂಘಗಳ ವ್ಯಾಪ್ತಿಯಲ್ಲೇ ಆಟಗಾರರಿಗೆ ಸಂಬಂಧಿಸಿದ ವಿವಾದಗಳು ಹಾಗೂ ಹಣಕಾಸು ವಿಷಯಗಳನ್ನು ಬಗೆಹರಿಸುವುದು ಓಂಬುಡ್ವ್ಮನ್ಗಳ ಕರ್ತಮ್ನವಾಗಿರುತ್ತದೆ ಸುಪ್ರೀಂಕೋರ್ಟ್ ನೇಮಿತ ಆಡಳಿತ ಸಮಿತಿ ಬಿಸಿಸಿಐನ ಆಡಳಿತಾತ್ತಕ ವಿಷಯಗಳನ್ನು ನಿರ್ವಹಿಸುತ್ತಿದ್ದು ಬಿಸಿಸಿಐನಲ್ಲಿ ಶೀಘ್ರದಲ್ಲೇ ಲೋಕಪಾಲರು ಹಾಗೂ ನೀತಿ ಸಂಹಿತೆ ಅಧಿಕಾರಿ ನೇಮಕಾತಿಯ ಅಗತ್ತವಿದೆ ಎಂದು ಹೇಳಿತ್ತು ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಮ ಸುರಿಯುವ ಮುನ್ನೂಚನೆ ಇದ್ದು ಚಳಗಾಲ ಮಾರ್ಚ್ ಮೊದಲವಾರದವರೆಗೆ ಮುಂದುವರಿಯುವ ನಿರೀಕ್ಷೆ ಇದೆ

ಜಮ್ಮ ಕಾಶ್ಮೀರದ ಲಡಾಕ್ ಭಾಗದಲ್ಲಿ ನಿನ್ನೆ ಈ ಋತುಮಾನದಲ್ಲಿಯೇ ಅತಿ ಹೆಚ್ಚಿನ ಹಿಮಪಾತವಾಗಿದೆ